ಶ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ಷಿಪಣಿಗೆ ಬಳಸುವ ಷೈಪರ್ಸಾನಿಕ್ ತಂತ್ರಜ್ಞಾನದ ಪ್ರಾತ್ನಕ್ಷಿಕೆ ವಾಹನದ ಪ್ರಯೋಗಾರ್ಥ ಪರೀಕ್ಷೆ ಯಶಸ್ವಿ ಡಿಆರ್ಡಿಒದಿಂದ

ಸಮಾವೇಶದಲ್ಲಿ ರಾಷ್ಷಪತಿ ರಾಮನಾಥ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿವಿಧ ರಾಜ್ಯಗಳ ರಾಜ್ಯಪಾಲರು ಕೇಂದ್ರಾಡಳಿತ ಪ್ರದೇಶಗಳ ಉಪರಾಜ್ಯಪಾಲರು ಎಲ್ಲಾ ರಾಜ್ಯಗಳ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಪಾಲ್ಲೊಂಡಿದ್ದರು

ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಫಲತೆಗೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಅತ್ಯಂತ ಮಹತ್ವದ್ಗಾಗಿದೆ ಹೀಗಾಗಿ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳನ್ನು ಸಹ ಬಲಪಡಿಸುವ ಅಗತ್ಯವಿದೆ ಎಂದರು ತಾಂತ್ರಿಕ ಶಿಕ್ಷಣದಲ್ಲಿ ಮಹತ್ವದ ಸುಧಾರಣೆಗಳಗಾಗಿ ಶೀಘದಲ್ಲೇ ರಾಷ್ಷೀಯ ಶಿಕ್ಷಣ ತಂತ್ರಜ್ಞಾನ ಒಕ್ಕೂಟ ಅಸ್ತಿತ್ವಕ್ಷೆ ಬರಲಿದ್ಲು ತಾಂತ್ರಿಕ ಶಿಕ್ಷಣ ವ್ಯವಸ್ಥೆಯ ಬಲವರ್ಧನೆಗೆ ಈ ಒಕ್ಕೂಟದಿಂದ ಹೆಚ್ಚಿನ ಅನುಕೂಲವಾಗಲಿದೆ ರಾಷ್ಷೀಯ ಶಿಕ್ಷಣ ನೀತಿ ಅನುಷ್ನಾನ ಕುರಿತು ವಿಷಯ ಆಧಾರಿತ ವರ್ಚುಯಲ್ ಸಮಾವೇಶಗಳನ್ನು ಆಯೋಜಿಸುವಂತೆ ರಾಷ್ಷಪತಿಯವರು ರಾಜ್ಯಪಾಲರುಗಳಿಗೆ ಸೂಚಿಸಿದರು ನೂತನ ನೀತಿಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಲು ವಿಶ್ವವಿದ್ಯಾಲಯಗಳಲ್ಲಿ ಖಾಲಿಯರುವ ಕುಲಪತಿಗಳು ಶಿಕ್ಷಕರನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೇಮಕ ಮಾಡಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ ಪರಸ್ಪರ ಸಹಕಾರದಿಂದ ಈ ನೀತಿಯ ಅನುಷ್ಠಾನಕ್ಕೆ ಎಲ್ಲರೂ ಮುಂದಾಗಬೇಕು ಎಂದು ಕರೆ ನೀಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿ ರಾಷ್ಷೀಯ ಶಿಕ್ಷಣ ನೀತಿಯ ಅಶೋತ್ತರಗಳನ್ನು ಈಡೇರಿಸಲು ಶಿಕ್ಷಣ ನೀತಿ ಮತ್ತು ಶಿಕ್ಷಣ ವ್ಲವಸ್ಥೆಯಲ್ಲಿ ಮಹತ್ವದ ಸಾಧನೆಗಳಾಗಿವೆ ಶಿಕ್ಷಣದ ಜವಾಬ್ದಾರಿ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಮಟ್ಲದ ಆಡಳಿತದ ಮೇಲಿದೆ ಶಿಕ್ಷಕರು ಹೋಷಕರು ಮತ್ತು ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ತೊಡಗಿಕೊಂಡಾಗ ಶಿಕ್ಷಣ ನೀತಿಯ ಪ್ರಸ್ತುತತೆ ಮತ್ತು ಸಮಗ್ರತೆ ಹೆಚ್ಚಾಗುತ್ತದೆ ನಗರ ಮತ್ತು ಹಳ್ಳಗಳಲ್ಲಿನ ಜನಸಮುದಾಯದ ಅಭಿಪ್ರಾಯ ಪಡೆದ ನಂತರವೇ ಹೊಸ ತಿಕ್ಷಣ ನೀತಿಯನ್ನು ಗುರುತಿಸಲಾಗಿದೆ ಎಂದು ಹೇಳಿದರು ದೇಶಾದ್ಯಂತ ನೂತನ ನೀತಿಯ ಬಗ್ಗೆ ಆರೋಗ್ಯಪೂರ್ಣ ಮತ್ತು ವ್ಯಾಪಕ ಚರ್ಚೆಯಾಗುತ್ತಿದ್ಲು

ಈ ಮೂಲಕ ಸ್ವಾವಲಂಬಿ ಭಾರತ್ ನಿರ್ಮಾಣ ಮಾಡುವ ಗುರಿ ಸಾಧನೆಗೂ ಸಹಕಾರಿಯಾಗಲಿದೆ ಎಂದು ಹೇಳಿದರು

ಪಠ್ನ ಕ್ರಮವನ್ನು ಮೀರಿ ವಿಮರ್ಶಾತ್ತಕ ಚಿಂತನೆಗೆ ಹೆಚ್ಚು ಒತ್ತು ನೀಡುತ್ತದೆ

ಹೊಸ ಶಿಕ್ಷಣ ನೀತಿಯಿಂದ ಅಂತಾರಾಷ್ಷೀಯ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳು ದೇಶದಲ್ಲಿ ನೆಲೆಗೊಳ್ಳಲು ಸಹಕಾರಿಯಾಗಲಿದೆ ಇದು ಸರ್ಕಾರದ ಶಿಕ್ಷಣ ನೀತಿಯಲ್ಲ ದೇಶದ ಶಿಕ್ಷಣ ನೀತಿ ಉನ್ನತ ಶಿಕ್ಷಣದ ಪ್ರತಿಯೊಂದು ಅಂಶವೂ ಪಕ್ಷಣ ತಾಂತ್ರಿಕ ವೃತ್ತಿಪರ ಕ್ಷೇತ್ರಗಳಲ್ಲಿ ಅಂತರವನ್ನು ಕಡಿಮೆ ಮಾಡಲಿದೆ ಎಂದು ಪ್ರತಿಪಾದಿಸಿದರು

ಇಂದು ಬೆಳಗಿನಿಂದಲೇ ಬೆಂಗಳೂರು ದೆಹಲಿ ಲಕ್ನೋ ಚೆನ್ಟೈ ಹೈದರಾಬಾದ್ ಅಹಮದಾಬಾದ್ ನಗರಗಳಲ್ಲಿ ಮೆಟ್ರೋ ರೈಲು ಸೇವೆ ಪುನರಾರಂಭಗೊಂಡಿದೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ತಿ ದುರ್ಗಾ ಶಂಕರ್ ಮಿಶಾ ಈ ಕುರಿತು ಮಾತನಾಡಿ ಸೂಕ್ಷ ಮುನ್ನೆಚ್ಚರಿಕೆ ಕ್ರಮಗೊಳೊಂದಿಗೆ ಪ್ರಯಾಣಿಕರ ಸಂಚಾರಕ್ಕೆ ವ್ಯವಸ್ನೆ ಮಾಡಲಾಗಿದೆ

ದೆಹಲಿ ಮೆಟ್ರೋ ರೈಲು ಸೇವೆ ಇಂದು ಬೆಳಗಿನಿಂದಲೇ ಆರಂಭಗೊಂಡಿದ್ದು ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತಿದೆ ಎಂದು ವರದಿಯಾಗಿದೆ ಇತರ ನಗರಗಳಲ್ಲೂ ಸೂಕ್ತ ಮುನ್ನೆಚ್ಲರಿಕೆ ಕ್ರಮಗಳೊಂದಿಗೆ ಮೆಟ್ರೋ ಕಾರ್ಯನಿರ್ವಹಿಸುತ್ತಿದೆ ಇಂದು ಹಾಗೂ ನಾಳೆ ಎರಡು ಹಂತಗಳಲ್ಲಿ ಮೆಟ್ರೋ ಸಂಚರಿಸಲಿದೆ ನೀಲಿ ಆಗಸಕ್ಕಾಗಿ ಶುಧಗಾಳಿ ಕುರಿತು ಇಂದು ಮೊದಲ ಅಂತಾರಾಷ್ಷೀಯ ದಿನವನ್ನು ಆಚರಿಸಲಾಗುತ್ತಿದೆ

ಅದರಂತೆ ಇಂದು ಎಲ್ಲೆಡೆ ಜಾಗ್ನತಿ ಅಭಿಯಾನ ಕೈಗೊಳ್ಳಲಾಗಿದೆ ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ವೆಬಿನಾರ್ ಮೂಲಕ ರಾಷ್ಷೀಯ ಶುಧ್ಲವಾಯು ಕಾರ್ಯಕ್ರಮ ಕುರಿತು ಶ್ರಗತಿ ಪರಿತೀಲನೆ ಮಾಡಲಿದ್ದಾರೆ ವಿವಿಧ ರಾಜ್ಗಳು ಮತ್ತು ಕೇಂದ್ರಾಡಳಿತ ಶ್ರದೇಶಗಳಿ ನಗರಾಭಿವೃದ್ದಿ ಇಲಾಖೆಗಳ ಪ್ರಧಾನ ಕಾರ್ಯದರ್ತಿಗಳು ಪರಿಸರ ಇಲಾಖೆಯ ಉನ್ನತ ಅಧಿಕಾರಿಗಳು ಈ ವೆಬಿನಾರ್ನಲ್ಲಿ ಭಾಗವಹಿಸಲಿದ್ದಾರೆ

ಕಳೆದ ಒಂದು ತಿಂಗಳಲ್ಲಿ ಜೇತರಿಕೆ ಪ್ರಮಾಣ ಮೂರು ಪಟ್ಟು ಏರಿಕೆಯಾಗಿದೆ

ಕರ್ನಾಟಕ ಆಂಥ್ರ ಪ್ರದೇಶ ತಮಿಳುನಾಡು ಮತ್ತು ಉತ್ತರ ಪ್ರದೇಶದಲ್ಲಿ ಒಂದೇ ದಿನದಲ್ಲಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದೆ

ಇದೊಂದು ಐತಿಹಾಸಿಕ ಬೆಳವಣಿಗೆಯಾಗಿದೆ ಈ ತಂತ್ರಜ್ಞಾನವನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ್ದು ಆತ್ಮ ನಿರ್ಭರ್ ಭಾರತ್ ನಿರ್ಮಾಣದಲ್ಲಿ ಇದೊಂದು ಮಷತ್ವದ ಮೈಲಿಗಲ್ಲಾಗಿದೆ ಈ ಬೆಳವಣಿಗೆಗೆ ಡಿಆರ್ಡಿಒ ಅಧ್ಯಕ್ಷ ಜಿ ಸತೀಶ್ ಸಂತಸ ವ್ಹಕಪಡಿಸಿದ್ದು ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನು ಅಭಿಸಂದಿಸಿದ್ದಾರೆ

ವಾಹನ ದೇಶದ ರಕ್ಷಣಾ ವ್ಯವಸ್ಥೆಯ ಸಾಮರ್ಥ್ಯ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಹೇಳಿದರು

ರಾಜ್ನದ ಜನತೆಯ ಸಹಕಾರ ಕೂಡಾ ಅಗತ್ತವಾಗಿದೆ ಬಹು ವರ್ಷಗಳ ಈ ಬೇಡಿಕೆಯನ್ನು ಕಳೆದ ವರ್ಷ ಈಡೇರಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು ಎಂದರು ಈ ರೈಲು ಬೆಳಗಾವಿ ದೇಸೂರು ಎಂ

ಕರ್ನಾಟಕದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆ ಮತ್ತು ಪ್ರವಾಪದಿಂದಾಗಿ ಉಂಟಾಗಿರುವ ಹಾನಿ ಕುರಿತು ಅಧ್ಯಯನ ನಡೆಸಲು ರಾಜ್ಞೆ ಆಗಮಿಸಿರುವ ಕೇಂದ್ರ ಗ್ನಪ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಕೆ ವಿ ಪ್ರತಾಪ್ ಅವರ ನೇತೃತ್ವದ ಆರು ಮಂದಿ ಅಧಿಕಾರಿಗಳ ತಂಡ ಇಂದು ಸಂಜೆ ದೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್

ರಸ್ತೆ ಸೇತುವೆ ವಿದ್ಲುತ್ ಪರಿವರ್ತಕಗಳು ಶಾಲೆ ಅಂಗನವಾಡಿ ಮತ್ತು ಸರ್ಕಾರಿ ಕಟ್ಟಡಗಳಿಗೆ ಹಾನಿ ಉಂಟಾಗಿದೆ ಎಂದು ಮುಖ್ಯಮಂತ್ರಿ ಕೇಂದ್ರ ತಂಡಕ್ಕೆ ವಿವರಿಸಿದರು ನಾಳೆ ಕೇಂದ್ರ ತಂಡ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ನೆರೆಯಿಂದ ಆಗಿರುವ ಹಾನಿ ಕುರಿತು ಪರಿಶೀಲನೆ ನಡೆಸಲಿದೆ ಕೊಡಗು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಮತ್ತಿತರ ಜಿಲ್ಲೆಗಳಿಗೆ ತೆರಳಿ ವಸ್ತುಸ್ತಿತಿ ಮಾಹಿತಿ ಸಂಗ್ರಹಿಸಲಿದೆ ಬಳಿಕ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಕೇಂದ್ರಕ್ಷೆ ವರದಿ ಸಲ್ಲಿಸಲಿದೆ